ಕೊಲ್ನತ್ತಾದ ರಜರ್ಪಟ್ನಲ್ಲಿ ರಾಷ್ಷೀಯ ಭದ್ರತಾಪಡೆ ಎನ್ಎಸ್ಜಿ ಯ ನೂತನ ಕಟ್ಟಡ ಉದ್ವಾಟಿಸಿ ಮಾತನಾಡಿದ ಅವರು ನಿರ್ದಿಷ್ಟ ದಾಳಿ ನಡೆಸುವುದರಲ್ಲಿ ಅಮೆರಿಕ ಇದ್ರೇಲ್ ಜೊತೆ ಭಾರತವು ಸೇರಿದೆ ಎಂದರು ದೇಶದ ಅಂತರಿಕ ಭದ್ರತೆಗೆ ಧಕ್ಷೆ ತರುವವರಿಗೆ ಹಾಗೂ ನುಸುಳುಕೋರರಿಗೆ ತಕ್ಷ ಪಾಠ ಕಲಿಸಲಾಗುವುದು ಈ ನಿಟ್ಲನಲ್ಲಿ ಎನ್ಎಸ್ಜಿಯ ಪಡೆ ಉಗ್ರರ ವಿರುದ್ದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದೆ ಎನ್ಎಸ್ಜಿ ಅನ್ನು ವಿಶ್ವದ ಮುಂಚೂಣಿ ಪಡೆಯನ್ನಾಗಿ ರೂಪಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ

ಇದಕ್ಕೂ ಮುನ್ನ ಸಿಎಎ ರ್ನಾಲಿಯಲ್ಲಿ ಮಾತನಾಡಿದ ಅವರು ಪೌರತ್ತ ತಿದ್ಲುಪಡಿ ಕಾಯ್ಲಿ ಜಾರಿಯಿಂದ ಯಾರೊಬ್ಲರು ತಮ್ಮ ಪೌರತ್ವವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಅಲ್ಲಸಂಖ್ಯಾತ ಸಮುದಾಯಕ್ಕೆ ಭರವಸೆ ನೀಡಿದರು ಸಿಎಎ ಕಾಯ್ದೆಯಡಿ ನಿರಾತ್ರಿತರಿಗೆ ಪೌರತ್ವ ನೀಡುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದ ಅವರು ನಿರಾತ್ರಿತರು ಮತ್ತು ಅಲ್ಪಸಂಖ್ಯಾತರನ್ನು ಟಿಎಂಸಿ ಸೇರಿದಂತೆ ಇತರ ಪ್ರತಿಪಕ್ಷಗಳು ದಾರಿ ತಪ್ಪಿಸುತ್ತಿವೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಿಂದಾಗಿ ಯಾರೊಬ್ಬರೂ ತಮ್ಮ ಪೌರತ್ವ ಕಳೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು

ದೇಶಾದ್ತಂತ ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನವನ್ನು ಆಚರಿಸಲು ಸಚಿವಾಲಯ ನಿರ್ಧರಿಸಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಮೋಖಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ

ಇದರಿಂದಾಗಿ ಬೇಟಿ ಬಜಾವೋ ಬೇಟಿ ಪಥಾವೋ ಕಾರ್ಯಕ್ರಮ ಯಶಸ್ವಿಯಾಗಿದೆ ಶಾಲೆಗಳಲ್ಲಿ ಬಾಲಕರಿಗಿಂತ ಹೆಣ್ಣು ಮಕ್ಕಳ ನೋಂದಣಿ ಹೆಚ್ಚಾಗಿದೆ ಎಂದು ತಿಳಿಸಿದರು

ಈ ಮೂಲಕ ಹೆಣ್ಣು ಮಕ್ಕಳ ಸುರಕ್ಷತೆ ಹಾಗೂ ಭದ್ರತೆಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದರು ಗಲಭೆಗ್ರಸ್ತವಾಗಿದ್ದ ಈಶಾನ್ಯ ದೆಹಲಿಯ ಪ್ರದೇಶಗಳಲ್ಲಿ ಪರಿಶ್ಠಿತಿ ಶಾಂತವಾಗಿದೆ ಆ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಲೀಸರನ್ನು ನಿಯೋಜಿಸಲಾಗಿದ್ದು ಸ್ಥಳೀಯರ ಆತಂಕ ದೂರಮಾಡಿ ಅವರ ನಂಬಿಕೆಯನ್ನು ಮರುಸ್ಥಾಪಿಸಲು ಮೊಲೀಸರು ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ ಎಂದು ದೆಹಲಿ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕಳೆದ ಎರಡು ದಿನಗಳಿಂದ ಯಾವುದೇ ಗಲಭೆ ಕುರಿತು ವರದಿಯಾಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪರಡಲಾಗುವ ವಂದತಿಗಳಿಗೆ ಸ್ವಳೀಯರು ಕಿವಿಗೊಡಬಾರದು ಅಂತಪ ಸುದ್ದಿಗಳ ಬಗ್ಗೆ ಸಂಬಂಧಿಸಿದವರಿಗೆ ದೂರು ನೀಡುವಂತೆ ದೆಹಲಿ ಮೊಲೀಸರು ಮನವಿ ಮಾಡಿದ್ದಾರೆ ಈತಾನ್ಯ ದೆಹಲಿಯಲ್ಲಿ ನಡೆದ ಹಿಂಸಾಚಾರ ಕುರಿತು ರಾಷ್ಟೀಯ ಮಾನವ ಪಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲು ನಿರ್ಧರಿಸಿದೆ ಆ ಪ್ರದೇಶದಲ್ಲಿ ಮಾನವ ಪಕ್ಕುಗಳ ನಿಯಮ ಉಲ್ಲಂಘನೆಯ ಆರೋಪದ ಒನ್ನಲೆಯಲ್ಲಿ ಫಟನೆಯ ಕುರಿತು ಸ್ಥಳದ ತನಿಖೆ ನಡೆಸಲು ಎರಡು ತಂಡಗಳನ್ನು ನಿಯೋಜಿಸುವಂತೆ ಆಯೋಗದ ತನಿಖಾ ವಿಭಾಗದ ಮಹಾ ನಿರ್ದೇಶಕರಿಗೆ ಸೂಚನೆ ನೀಡಿದೆ ಈ ತಂಡಗಳು ಈತಾನ್ಯ ದೆಹಲಿಯ ಮೊಲೀಸ್ ಕಂಟೋಲ್ ರೂಂ ತೊಂದರೆಗೊಳಗಾದ ಜನರು ಹಾಗೂ ಹಿಂಸಾಜಾರದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬದವರನ್ನು ಭೇಟಿ ಮಾಡಲಿವೆ ತಮಿಳುನಾಡಿನ ಮಧುರೈನಲ್ಲಿ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಣಾನ ಸಂಸ್ಥೆಗಳ ಕಾಲೇಜು ಆಸ್ಪಕ್ರೆ ಏಮ್ಸ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಶೀಘವೇ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ತಿಳಿಸಿದ್ದಾರೆ ರಾಮನಾಥಮರಂನಲ್ಲಿಂದು ಹೊಸ ವೈದ್ಯಕೀಯ ಕಾಲೇಜಿಗೆ ಶಂಕುಸ್ವಾಪನೆ ನೆರವೇರಿಸಿ ಮಾತನಾಡಿದ ಅವರು ಸಂಬಂಧಿಸಿದ ಅಧಿಕಾರಿಗಳು ಏಮ್ಸ್ ಕಟ್ಟಡ ನಿರ್ಮಾಣ ಸ್ಥಳಕ್ಷೆ ತೆರಳಿ ಪರಿಶೀಲಿಸಿದ ಬಳಿಕ ಸಂಸ್ವೆ ಎಂದಿನಿಂದ ಕಾರ್ಯಾರಂಭ ಮಾಡಲಿದೆ ಎನ್ನುವ ಬಗ್ಗೆ ಪ್ರಕಟಿಸಲಿದ್ದಾರೆ ಎಂದರು

ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಸ್ಮಾಪಿಸಲಾಗಿರುವ ಕರೋನಾ ವೈರಸ್ ಹೆಲ್ಪ ಡೆಸ್ಕ್ಗೆ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಸುಧಾಕರ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚೀನಾದಲ್ಲಿ ಕಂಡುಬಂದಿರುವ ಮಾರಣಾಂತಿಕ ಕರೋನಾ ವೈರಸ್ ಸೋಂಕು ಪರಡದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ವಿಮಾನ ನಿಲ್ದಾಣದಲ್ಲಿ ಕರೋನಾ ವೈರಸ್ ಹೆಲ್ಪಡೆಸ್ಕ್ ಸ್ವಾಪಿಸಿದೆ ಎಂದು ಸಚಿವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಲಾಧಿಕಾರಿ ಡಾ ಮಂಜುಳಾದೇವಿ ಮಾಹಿತಿ ನೀಡಿದರು ತುಮಕೂರು ಜಿಲ್ಲೆಯ ಬೀಚನಹಳ್ಳಿಯಲ್ಲಿ ನಿನ್ನೆ ಮಗುವನ್ನು ಕೊಂದ ಚಿರತೆಯನ್ನು ಗುಂಡಿಕ್ಕಿ ಕೊಲ್ಲುವಂತೆ ಕರ್ನಾಟಕದ ಅರಣ್ಣ ಖಾತೆ ಸಚಿವ ಆನಂದ್ಸಿಂಗ್ ಆದೇಶಿಸಿದ್ದಾರೆ ಇಂದು ಅವರು ಬೀಚನಹಳ್ಳಿಗೆ ಭೇಟಿ ನೀಡಿ ಮಗುವಿಗೆ ಪಾಲಕರಿಗೆ ಸಾಂತ್ತನ ಹೇಳಿದ್ದಾರೆ

ಇಂತಪ ಸಾಧನೆಯಲ್ಲಿ ನಾಗರಿಕ ಲೆಕ್ಕಾಧಿಕಾರಿಗಳ ಪಾತ್ರ ಶ್ಲಾಘನೀಯ ಎಂದು ತಿಳಿಸಿದ್ದಾರೆ ದೇಶದಲ್ಲಿ ತೆರಿಗೆ ಪಾವತಿದಾರರ ಸಂಖ್ಯೆ ವಿಸ್ತಾರಗೊಂಡಿದ್ದು

ಇದು ದೇಶದ ಆರ್ಥಿಕತೆ ನಿರಂತರವಾಗಿ ಚೇತರಿಸಿಕೊಳ್ಳುವುದರ ಸೂಚಕ ಎಂದೂ ಅವರು ತಿಳಿಸಿದ್ದಾರೆ

ಕಳೆದ ಐದು ವರ್ಷಗಳಲ್ಲಿ ಬ್ಲಾಂಕಿಂಗ್ ವಲಯದಲ್ಲಿ ಅಮೂಲಾಗ್ರ ಸುಧಾರಣೆಯಾಗಿದ್ಲ ದೇಶ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು

ಈ ಸಂಬಂಧ ಮುಖ್ಯಮಂತ್ರಿ ಉದ್ದವ್ ಕಾಕ್ರೆ ಅವರು ಹೇಳಿಕೆ ಬಿಡುಗಡೆ ಮಾಡಿದ್ದು ಸಾಲಮನ್ನಾ ಯೋಜನೆ ರೈತರಿಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ

ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿಗಳು ಸಾಲಮನ್ನಾ ಯೋಜನೆ ಪ್ರಕಟಿಸಿದ್ದರು

ಲುಮ್ದೆಂಗ್ಜಿರಿ ಮೊಲೀಸ್ ಠಾಣೆ ಸರ್ದಾರ್ ಮೊಲೀಸ್ ಠಾಣೆ ಕಂಟೋನ್ನೆಂಟ್ ಬೀಟ್ ಹೌಸ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ